ಮೊತ್ತದ ಸ್ವೆಕ್ಟಂ ಹರಾಜು ಸಾಗರ ಆರ್ಥಿಕತೆ ವ್ಯದ್ಲಿಯಲ್ಲಿ ಭಾರತ ಬಹುದೊಡ್ಡ ಯಶಸ್ತು ಸಾಧಿಸಲಿದ್ಲು ಇತರ ರಾಷ್ಷಗಳು ಈ ಶ್ರಗತಿಯ ಭಾಗವಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ಗಾರೆ ಸಾಗರ ವಲಯದಲ್ಲಿ ಭಾರತ ಸ್ನಾಭಾವಿಕ ಮುಂಚೂಣಿ ರಾಷ್ಟವಾಗಿದ್ದು ಬಂದರುಗಳ ಸಂಪರ್ಕ ಸುಧಾರಣೆಗೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ ಮೂರು ದಿನಗಳ ಸಾಗರ ಕುರಿತ ಶ್ವಂಗಮೇಳವನ್ನು ಇಂದು ವೀಡಿಯೊ ಕಾನರೆನಿಂಗ್ ಮೂಲಕ ಉದಾಟಿಸಿ ಮಾತನಾಡಿದ ಅವರು ಸಾಗರ ಆರ್ಥಿಕತೆಯಲ್ಲಿ ಮೂಲಸೌಕರ್ಯ ಹೆಚ್ಚಿಸುವುದು ಮತ್ತು ಸುಧಾರಣೆಗಳನ್ನು ತರಲು ಸರ್ಕಾರ ವಿಶೇಷ ಒತ್ತು ನೀಡಿದೆ ಈ ತ್ರಮಗಳು ಆತನಿರ್ಭರ್ ಭಾರತದ ದ್ವಷ್ಲಿಯನ್ನು ಸಾಕಾರಗೊಳಿಸಲು ಪೂರಕವಾಗಲಿವೆ ಸರ್ಕಾರ ಕಾರ್ಯಕ್ಷಮತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದು ಈ ತ್ವಂಗಮೇಳವು ಅನೇಕ ಭಾಗೀದಾರರನ್ನು ಒಗ್ನೂಡಿಸಲಿದೆ ಎಂದು ಹೇಳಿದರು

ಇದು ಸಾಗರ ವಲಯದಲ್ಲಿ ಅಪಾರ ಹೂಡಿಕೆಯನ್ನು ಆಕರ್ಷಿಸಲು ಪ್ರಮುಖ ಬೆಳವಣಿಗೆ ವಲಯಗಳನ್ನು ಗುರುತಿಸಲಿದೆ ಬಂದರು ನೌಕೆ ಹಾಗೂ ಜಲಮಾರ್ಗಗಳ ಸಚಿವಾಲಯ ವರ್ಚುವಲ್ ವೇದಿಕೆ ಮೂಲಕ ಈ ಶ್ವಂಗಸಭೆಯನ್ನು ಆಯೋಜಿಸಿದೆ ಮುಂದಿನ ದಶಕಕ್ಕೆ ಭಾರತದ ಸಾಗರ ವಲಯದ ಮಾರ್ಗ ನಕಾಶೆಯನ್ನು ಶೃಂಗಮೇಳ ಬಿಂಬಿಸಲಿದ್ದು ಸಾಗರ ವಲಯದಲ್ಲಿ ಭಾರತವನ್ನು ಜಾಗತಿಕವಾಗಿ ಮುಂಚೂಣಿಗೆ ತರುವ ಸಾಧ್ಯತೆಗಳ ಬಗ್ಗೆ ಮೇಳದಲ್ಲಿ ಅವಲೋಕಿಸಲಾಗುವುದು ಹಲವಾರು ದೇಶಗಳ ಶ್ರಮುಖ ಭಾಷಣಕಾರರು ಶ್ವಂಗಸಭೆಯಲ್ಲಿ ಭಾಗವಹಿಸಿದ್ದು ವಾಣಿಜ್ಯ ಅವಕಾಶಗಳು ಹಾಗೂ ಭಾರತದ ಸಾಗರ ವಲಯದಲ್ಲಿ ಹೂಡಿಕೆಗೆ ಇರುವ ಸಾಮರ್ಥ್ನಗಳನ್ನು ಪರಿಶೋಧಿಸುವರು ಮೂರು ದಿನಗಳ ಈ ಶ್ವಂಗಸಭೆಗೆ ಡೆನ್ನಾರ್ಕ್ ಪಾಲುದಾರ ದೇಶವಾಗಿದೆ ಪಶ್ಲಿಮ ಬಂಗಾಳದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದೆ

ಮರು ದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಕೋವಿಡ್ ಸಾಂಕಾಮಿಕ ತಡೆಯಲು ಭಾರತದಲ್ಲಿ ಕಳೆದ ವರ್ಷದ ಮಾರ್ಚ್ನಲ್ಲಿ ಎಲ್ಲ ವಿಮಾನ ಕಾರ್ಯಾಚರಣೆಗಳನ್ನು ಸ್ನಗಿತಗೊಳಿಸಲಾಗಿತ್ತು ಎರಡು ತಿಂಗಳ ನಂತರ ಮೇನಲ್ಲಿ ಕಟ್ಟುನಿಟ್ಟಿನ ತ್ರಮಗಳೊಂದಿಗೆ ದೇಶೀಯ ವಿಮಾನ ಕಾರ್ಯಾಚರಣೆಗಳನ್ನು ಪುನಾರಂಭಿಸಲಾಗಿತ್ತು ವಿವಿಧ ದೇಶಗಳಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯರನ್ನು ಕರೆತರಲು ಕೇಂದ್ರ ಸರ್ಕಾರ ಕಳೆದ ಮೇ ತಿಂಗಳಲ್ಲಿ ವಂದೇ ಭಾರತ್ ಮಿಷನ್ ಅಭಿಯಾನ ಆರಂಭಿಸಿತ್ತು ಅಂದಿನಿಂದ ಏರ್ ಇಂಡಿಯಾ ಮತ್ತು ಇಂಡಿಗೊ ಸ್ರೆಸ್ಜೆಟ್ ಸೇರಿದಂತೆ ಇತರ ಖಾಸಗಿ ದೇಶಿಯ ವಿಮಾನಯಾನ ಸಂಸ್ಥೆಗಳು ವಂದೇ ಭಾರತ್ ಮಿಷನ್ ಅಡಿ ವಿಮಾನಗಳ ಹಾರಾಟ ನಡೆಸುತ್ತಿವೆ

ಇನ್ನೊಂದು ಅಥವಾ ಎರಡು ಸುತ್ತಿನ ಪರಾಜು ಪ್ಲಕ್ರಿಯೆ ಇಂದು ನಡೆಯುವ ನಿರೀಕ್ಷೆ ಇದೆ ಭಾರ್ತಿ ಏರ್ಟೆಲ್ ವೊಡಾಫೋನ್ ಐಡಿಯಾ ಮತ್ತು ರಿಲಯನ್ಸ್ ಜೆಯೊ ಇನ್ನೊಕಾಮ್ ಪರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದವು

ಭಾರತೀಯ ತೈಲ ನಿಗಮ ಎಂಜಿನಿಯರ್ಸ್ ಇಂಡಿಯಾ ಸಂಸ್ಥೆ ಮತ್ತು ಅಸ್ವಾಂ ಸರ್ಕಾರ ಈ ಪಾಲನ್ನು ಖರೀದಿಸಲಿವೆ ಭಾರತೀಯ ಪಡಗು ನಿಗಮದ ಖಾಸಗೀಕರಣಕ್ಕಾಗಿ ಸರ್ಕಾರ ಆಸಕ್ತಿಯ ಅರ್ಜಿಗಳನ್ನು ಸ್ನೀಕರಿಸಿದೆ ಈ ಪ್ರಕ್ರಿಯೆ ಇದೀಗ ಎರಡನೇ ಪಂತ ತಲುಪಿದೆ

ಮಧ್ಯಪ್ರದೇಶದ ಖಾಂಡ್ನಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ನಂದ ಕುಮಾರ್ ಸಿಂಗ್ ಚೌಹಾಣ್ ಅವರು ದೆಹಲಿಯ ಮೆದಾಂತ ಆಸ್ಪತೆಯಲ್ಲಿ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ ಕೋವಿಡ್ ಸೋಂಕು ದ್ವಢಪಟ್ಟದ್ದರಿಂದ ಅವರು ದೆಹಲಿ ಆಸ್ಸತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಬಿಜೆಪಿಯ ಹಿರಿಯ ಮುಖಂಡ ಚೌಹಾಣ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ

ವೇಗವಾಗಿ ಸಾಗುತ್ತಿದ್ದ ಅತಿಭಾರ ಹೊತ್ತಿದ್ದ ಟ್ರಕ್ ನಿಯಂತ್ರಣ ತಪ್ಪಿ ಹೆದ್ದಾರಿಯಲ್ಲಿ ಉರುಳಿ ಬಿದ್ದಿದ್ದು ಆರು ಜನರು ಸ್ನಳದಲ್ಲೇ ಮೃತಪಟ್ಲು ಇತರರು ಗಾಯಗೊಂಡಿದಾರೆ ಗಾಯಗೊಂಡವರಿಗೆ ಅಗತ್ನ ನೆರವು ಒದಗಿಸುವಂತೆ ಸಂಬಂಧಿತ ಅಧಿಕಾರಿಗಳಗೆ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಸೂಚಿಸಿದ್ದಾರೆ